ತಮಿಳುನಾಡಿನಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ

ಜಮ್ಮು ಮತ್ತು ಕಾಶ್ಮೀರದ ಗಾಂದರ್ಬಾಲ್ನಲ್ಲಿ ಲಷ್ಕರ್ ಎ ತಯ್ಯಬಾ ಕಾರ್ಯಕರ್ತನ ಬಂಧನ

ಆರ್ಬಿಐನಿಂದ ದೃಷ್ಟಿ ವಿಕಲಚೇತನರಿಗೆ ಕರೆನ್ಸಿ ನೋಟುಗಳ ಮುಖಬೆಲೆ ತಿಳಿಸುವ ಮೊಬೈಲ್ ಆಪ್ ಬಿಡುಗಡೆ

ಕೇಬಲ್ ಮತ್ತು ಪ್ರಸಾರ ಸೇವೆಗಳ ನೂತನ ನಿಯಂತ್ರಣ ಕಾರ್ಯ ಯೋಜನೆಗೆ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ತಿದ್ದುಪದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಭೇಟಿ ಕೈಗೊಳ್ಳಲಿದ್ದಾರೆ

ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ಗೌರವ ಸಲ್ಲಿಸಿ ಬಳಿಕ ಮಠದ ಆವರಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಪಾಲ್ಲೊಳ್ಳಲಿದ್ದಾರೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ

ಕರ್ನಾಟಕದ ಆಯ್ದ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ ಮತ್ತು ತಮಿಳುನಾಡಿನ ಆಯ್ದ ಮೀನುಗಾರರಿಗೆ ಆಳಸಮುದ್ರ ಮೀನುಗಾರಿಕೆ ಹಡಗುಗಳ ಕೀಲಿಕೈಗಳನ್ನು ಪ್ರಧಾನಿ ಹಸ್ತಾಂತರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಂದೂವರೆ ಲಕ್ಷ ಜನರು ಪಾಲ್ಗೊಳ್ಳಲಿದ್ದಾರೆ ಇಂದು ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿನಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ದೆ ಡಿಆರ್ಡಿಒಗೆ ಭೇಟಿ ನೀಡಲಿದ್ದಾರೆ ಸ್ವದೇಶಿ ಸಂಶೋಧನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಲ್ಲಿ ಅವರು ಯುವ ವಿಜ್ಞಾನಿಗಳ ಪ್ರಯೋಗಾಲಯಗಳನ್ನು ಉದ್ಘಾಟಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಡಿಆರ್ಡಿಒ ಅಭಿವ್ವದ್ದಿಪದಿಸಿರುವ ನೂತನ ಉತ್ಪನ್ನಗಳ ಪ್ರದರ್ಶನವನ್ನು ವೀಕ್ಷಿಸಲಿದ್ದಾರೆ

ತಿದ್ದುಪದಿ ಕಾಯ್ದೆಯ ವಾಸ್ತವಾಂಶಗಳ ಬಗ್ಗೆ ಜನತೆಗೆ ತಿಳಿಸಲಾಗುತ್ತಿದೆ ಈ ಕಾಯ್ದೆ ಜನರಿಗೆ ಪೌರತ್ವ ನೀಡುವುದಾಗಿದೆಯೇ ಹೊರತು ಯಾವುದೇ ಭಾರತೀಯನ ಪೌರತ್ವ ಹಿಂಪಡೆಯುವುದಿಲ್ಲ ಎಂದು ಪಕ್ಷದ ಕಾರ್ಯಕರ್ತರು ಜನರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ ಪಕ್ಷದ ಮುಂಚೂಣಿ ಘಟಕದ ಕಾರ್ಯಕರ್ತರು ವೈದ್ಯರು ವಕೀಲರು ಪ್ರೊಫೆಸರ್ಗಳು ಶಿಕ್ಷಕರು ಮತ್ತು ನಿವೃತ್ತ ಅಧಿಕಾರಿಗಳಂತಹ ಸಮಾಜದ ಜಾಗ್ಬತ ವರ್ಗದವರೊಂದಿಗೆ ಕಾಯ್ದೆ ಕುರಿತು ಸಂವಾದ ನಡೆಸುತ್ತಿದ್ದಾರೆ

ತಮಿಳುನಾಡಿನಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಯ ಮತ ಎಣಿಗೆ ಬಿಗಿ ಭದ್ರತೆಯಲ್ಲಿ ನಡೆಯುತ್ತಿದೆ

ಇತರರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಜಿಲ್ಲಾ ಪರಿಷದ್ ಮತ್ತು ಪಂಚಾಯತ್ ಯೂನಿಯನ್ ಕೌನ್ಬಿಲರ್ ಹುದ್ದೆಗಳಿಗೆ ರಾಜಕೀಯ ಪಕ್ಷದ ಚಿಹ್ನೆಗಳ ಮೇಲೆ ಚುನಾವಣೆ ನಡೆದಿದ್ದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ವಾರ್ಡ್ ಸದಸ್ಯರ ಚುನಾವಣೆ ಪಕ್ಷ ರಹಿತ ಆಧಾರದಲ್ಲಿ ನಡೆಯಿತು ಪಂಚಾಯತ್ ಯೂನಿಯನ್ ಮತ್ತು ಜಿಲ್ಲಾ ಪರಿಷದ್ ಅಧ್ಯಕ್ಷ ಹುದ್ದೆಗಳಿಗೆ ಸದಸ್ಯರಿಂದಲೇ ಪರೋಕ್ಷ ಚುನಾವಣೆ ಆಧಾರದಲ್ಲಿ ಆಯ್ಕೆ ನಡೆಯುವುದು ಕೆಲವು ಕಡೆ ಮತಎಣಿಕೆ ಮಧ್ಯರಾತ್ರಿವರೆಗೂ ನಡೆಯುವ ನಿರೀಕ್ಷೆಯಿದೆ ರಾಜ್ಯ ಚುನಾವಣಾ ಸಮಿತಿ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಶೀಘ್ರದಲ್ಲೇ ಪ್ರಕಟಿಸುವ ನಿರೀಕ್ಷೆಯಿದೆ ಇಂದಿನ ಮತ ಎಣಿಕೆಗೆ ವ್ಯಾಪಕ ಬಂದೋಬಸ್ತ್ ಮಾಡಲಾಗಿದೆ ಮಹಾರಾಷ್ಟದ ನಾಗ್ದುರದಲ್ಲಿಂದು ರಾಷ್ಟೀಯ ಅಗ್ನಿಶಾಮಕ ಸೇವಾ ಕಾಲೇಜ್ನ ನೂತನ ಕ್ಯಾಂಪಸ್ಅನ್ನು ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ಲೋಕಾರ್ಪಣೆ ಮಾಡಲಿದ್ದಾರೆ ರಾಷ್ಟೀಯ ವಿಕೋಪ ಪ್ರತಿಸ್ಪಂದನಾ ಪಡೆ ಎನ್ಡಿಆರ್ಎಫ್ ಅಕಾಡೆಮಿಯ ಶಿಲಾನ್ಯಾಸವನ್ನು ಸಹ ಅವರು ನೆರವೇರಿಸುವರು

ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮತ್ತು ಗ್ಬಹ ವ್ಯವಹಾರಗಳ ಸಹಾಯಕ ಸಚಿವ ನಿತ್ಯಾನಂದ ರೈ ಸಮಾರಂಭದಲ್ಲಿ ಉಪಸ್ಥಿತರಿರುವರು ನಾಗ್ದುರ ನಗರದ ರಾಜ್ನಗರ್ ಪ್ರದೇಶದಲ್ಲಿರುವ ಎನ್ಎಫ್ಎಸ್ಸಿಅಗ್ನಿಶಾಮಕ ಸೇವಾ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಗಾಂದರ್ಬಾಲ್ ಜಿಲ್ಲೆಯಲ್ಲಿ ನಿನ್ನೆ ಲಷ್ಕರ್ ಎ ತೆಯ್ಯಬಾ ಉಗ್ರರ ಗುಂಪಿನ ಕಾರ್ಯಕರ್ತನೊಬ್ಬನನ್ನು ಬಂಧಿಸಲಾಗಿದೆ

ದ್ಬಷ್ಟಿ ವಿಶೇಷಚೇತನರು ಕರೆನ್ಸಿ ನೋಟುಗಳನ್ನು ಗುರುತಿಸಲು ಅನುಕೂಲವಾಗುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಮೊಬೈಲ್ ಆಪ್ ಮನಿ ಅನ್ನು ಬಿಡುಗಡೆ ಮಾಡಿದೆ ಮುಂಬೈನಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಈ ಆಪ್ನ್ನು ಬಿಡುಗಡೆ ಮಾಡಿದರು ಇದು ಆಂಡ್ರಾಯ್ಡ್ ಮತ್ತು ಐಒಎಸ್ ಕಾರ್ಯನಿರ್ವಹಣಾ ವಿಧಾನಗಳಲ್ಲಿ ಲಭ್ಯವಿದೆ ಈ ಆಪ್ನ್ನು ಬಳಸಿಕೊಂಡು ದೃಷ್ಟಿ ವಿಶೇಷಚೇತನರು ಅತ್ಯಂತ ಸುಲಭವಾಗಿ ನೋಟುಗಳನ್ನು ಗುರುತಿಸಬಹುದಾಗಿದೆ ಅದರ ವಿವರಗಳನ್ನು ಹಿಂದಿ ಇಂಗ್ಲೀಷ್ನಲ್ಲಿ ಒದಗಿಸಲಾಗಿದೆ ಗ್ರಾಹಕರ ಹಿತಾಸಕ್ಕಿಯನ್ನು ಕಾಯುವ ಸಲುವಾಗಿ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಕೇಬಲ್ ಮತ್ತು ಪ್ರಸಾರ ಸೇವೆಗಳ ಹೊಸ ನಿಯಂತ್ರಣ ನಿಯಮಗಳಲ್ಲಿ ಕೆಲವು ತಿದ್ದುಪದಿಗಳನ್ನು ಮಾಡಿದೆ ಅದರಂತೆ ಕೇಬಲ್ ಟಿವಿ ಬಳಕೆದಾರರು ಕಡಿಮೆ ವಂತಿಗೆ ಬೆಲೆಯಲ್ಲಿ ಹೆಚ್ಚು ಚಾನಲ್ಗಳನ್ನು ವೀಕ್ಷಿಸಲು ಸಾಧ್ಯವಾಗಲಿದೆ

ಟ್ರಾಯ್ ತನ್ನ ಹೇಳಿಕೆಯಲ್ಲಿ ಸಂಪರ್ಕ ಜಾಲ ಸಾಮರ್ಥ್ಯ ಶುಲ್ನದಿಂದಾಗಿ ಹೆಚ್ಚಿನ ಹೊರೆ ಬೀಳುತ್ತಿದೆ ಎಂದು ಗ್ರಾಹಕರಿಂದ ದೂರುಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ

ಭಾರತೀಯ ಭೂಸೇನೆಯ ಉತ್ತರ ಕಮಾಂಡ್ನ ವರಿಷ್ಠರಾದ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಮತ್ತು ವೈಟ್ನೈಟ್ ಕೋರ್ ಕಮಡೋರ್ ಲೆಫ್ಸಿನೆಂಟ್ ಜನರಲ್ ಹರ್ಷಗುಪ್ತ ಜಮ್ಮು ಕಾಶ್ಮೀರದ ಕೃಷ್ಣಾಘಾಟಿ ವಲಯದಲ್ಲಿರುವ ಸೇನಾ ಮುಂಚೂಣಿ ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀದಿದರು ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇನಾ ಪಡೆಗಳ ಸನ್ನದ್ದತೆಯನ್ನು ಪರಿಶೀಲಿಸಿ ಯೋಧರಿಗೆ ನೂತನ ವರ್ಷದ ಶುಭಾಶಯ ಕೋರಿದರು ಗದಿ ನಿಯಂತ್ರಣರೇಖೆಯ ಬಳಿ ಒಳನುಸುಳುವಿಕೆ ಪ್ರಯತ್ನಗಳ ಮೇಲೆ ಸತತ ನಿಗಾ ವ್ಯವಸ್ದೆ ಸನ್ನದ್ದತೆ ಬಗ್ಗೆಯೂ ಈ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು

ನಿನ್ಸೆ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ರಸ್ತೆಯಲ್ಲಿ ಬಿದ್ದಿರುವ ಬಂಡೆಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಭರದಿಂದ ನಡೆಯುತ್ತಿದೆ ಈ ಮಾರ್ಗದ ಎರಡೂ ಬದಿಗಳಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿರುವುದಾಗಿ ವರದಿಯಾಗಿದೆ ಎನ್ಸಿಪಿ ಪಕ್ಷದ ಹಿರಿಯ ನಾಯಕ ಮತ್ತು ಮಾಜಿ ಸಂಸದ ದಿ

ತ್ರಿಪಾಠಿ ದೀರ್ಘ ಕಾಲದ ಅಸ್ವಸ್ಥತೆಯ ನಂತರ ಇಂದು ಮುಂಜಾನೆ ದೆಹಲಿಯಲ್ಲಿ ನಿಧನ ಹೊಂದಿದರು

ತ್ರಿಪಾಠಿ ಅವರು ತಮ್ಮ ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅವರ ನಿಧನಕ್ಕೆ ಪಕ್ಷದ ನಾಯಕಿ ಸುಪ್ರಿಯಾ ಸುಲೆ ತೀವ್ರ ಸಂತಾಪ ವ್ಯಕ್ತಪದಿಸಿದ್ದಾರೆ